ಮಾಹಿತಿ ಸಂಬಂಧಿತ ಕೆಲಸಗಳಲ್ಲಿ ತೊಡಗಿರುವ ಇತರ ಸೇವಾ ಪೂರ್ಸೆಕೆದಾರರು ಒಎಸ್ಪಿಗಳು ಮತ್ತು ಬಿಪಿಒ ಉದ್ದಮಗಳಿಗೆ ಅಗತ್ವವಿರುವ ನೋಂದಣಿ ಪ್ರಕ್ರಿಯೆಗಳನ್ನು ದೂರಸಂಪರ್ಕ ಇಲಾಖೆ ರದ್ದುಪಡಿಸಿದೆ ಬ್ಡಾಂಕ್ ಬಾತರಿಗಳ ಕೇವಣಿ ಆಗಿಂದಾಗ್ಗೆ ನಿಯಮಗಳ ಪಾಲನೆ ವರದಿ ಕಾನೂನು ಅಂಶಗಳು ಇತ್ತಾದಿ ಈ ಅಗತ್ತತೆಗಳಲ್ಲಿ ಸೇರಿವೆ ಇದಲ್ಲದೆ ಕಂಪನಿಗಳು ಅನುಸರಿಸಿರುವ ಮನೆಯಿಂದಲೇ ಕೆಲಸ ಮತ್ತು ಎಲ್ಲಿಂದಾದರೂ ಕೆಲಸ ಮಾಡುವ ನೀತಿಗಳನ್ನು ನಿಯಂತ್ರಿಸುವ ಇತರ ಕ್ರಮಗಳನ್ನು ಸಹ ರದ್ದುಪಡಿಸಲಾಗಿದೆ ಭಾರತವನ್ನು ತಂತ್ರಜ್ಞಾನ ಕೇಂದ್ರವನ್ನಾಗಿ ರೂಪಿಸಲು ಮತ್ತು ಉದ್ದಮ ಸ್ನೇಹಿ ವಾತಾವರಣ ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ದೂರಸಂಪರ್ಕ ಇಲಾಖೆಯ ಒಎಸ್ಪಿ ಮಾರ್ಗಸೂಚಿಗಳನ್ನು ಕೇಂದ್ರ ಸರ್ಕಾರ ಸರಳಗೊಳಿಸಿದೆ ಇದರಿಂದ ಬಿಪಿಒ ಉದ್ಲಮದ ಮೇಲೆ ಹೆಚ್ಚಿನ ಹೊರೆ ತಪ್ಪಿದೆ ಒಎಸ್ಪಿಗಳಿಗೆ ನೋಂದಣಿ ಅಗತ್ಯತೆಗಳನ್ನು ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ ಈ ಕ್ರಮಗಳಿಂದ ಮತ್ತಷ್ಟು ಸುಗಮ ಕಾರ್ಯನಿರ್ವಹಣೆ ಹಾಗೂ ಉತ್ಪಾದಕತೆ ಹೆಚ್ಚಾಗಳಿದೆ ಭಾರತದ ಮಾಹಿತಿ ತಂತ್ರಜ್ಞಾನ ವಲಯ ನಮ್ಮ ಹೆಮ್ನೆಯಾಗಿದ್ದು ಈ ಕ್ಷೇತ್ರ ಜಾಗತಿಕವಾಗಿ ಮನ್ನಣೆ ಪಡೆದಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ದೇತದಲ್ಲಿ ಪ್ರಗತಿ ಮತ್ತು ಆವಿಷ್ಠಾರಗಳಿಗೆ ಪೂರಕ ವಾತಾವರಣ ಸೃಷ್ಷಿಸಲು ಅಗತ್ತವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಸರ್ಕಾರ ಬದ್ದವಾಗಿದೆ ಈ ಕ್ರಮಗಳಿಂದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯುವ ಪ್ರತಿಭೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದು ಅವರು ಹೇಳಿದ್ದಾರೆ ಸರ್ಕಾರದ ಕ್ರಮಗಳಿಂದ ಮಾಹಿತಿ ತಂತ್ರಜ್ಞಾನ ಹೊರಗುತ್ತಿಗೆ ಉದ್ಯಮ ಶ್ರಗತಿಯಾಗಲಿದ್ದು ಮನೆಯಿಂದಲೇ ಕೆಲಸ ಮಾಡುವುದಕ್ಕೆ ಪೂರಕ ವಾತಾವರಣ ಸೃಷ್ಟಿಯಾಗಲಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇಟಲಿಯ ಶ್ರಧಾನಿ ಗಿಯುಸೆಪ್ಪೆ ಕಾಂಟೆ ಇಂದು ವರ್ಚುವಲ್ ದ್ವಿಪಕ್ಷೀಯ ಶೃಂಗಸಭೆ ನಡೆಸಲಿದ್ದಾರೆ ದ್ವಿಪಕ್ಷೀಯ ಬಾಂಧವ್ವಗಳ ವ್ಯಾಪಕ ಚೌಕಟ್ಟು ಹಾಗೂ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳಗೆ ಸಂಬಂಧಿಸಿದಂತೆ ಪರಸ್ಪರ ಕಾಳಜಿಯ ಅಭಿಪ್ರಾಯ ವಿನಿಮಯಗಳ ಸಮಗ್ರ ಸಮೀಕ್ಷೆಗೆ ಶೃಂಗಸಭೆ ಅವಕಾಶ ಮಾಡಿಕೊಡುವುದು ಎರಡೂ ಸರ್ಕಾರಗಳ ನಡುವೆ ಹಾಗೂ ಖಾಸಗಿ ವಲಯದ ಹಲವಾರು ಒಪ್ಪಂದಗಳು ಅಥವಾ ತಿಳಿವಳಿಕೆ ಪತ್ರಗಳು ಅಂತಿಮ ಹಂತದಲ್ಲಿದ್ದು ಅವುಗಳನ್ನು ಈ ಸಂದರ್ಭದಲ್ಲಿ ಅಬ್ಲೆರುಗೊಳಿಸಲಾಗುವುದು ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ ಬಲಿಷ್ಣ ಐತಿಹಾಸಿಕ ಸಂಬಂಧಗಳು ಸಮಾನ ಪ್ರಜಾತಾಂತ್ರಿಕ ಸಂಪ್ರದಾಯಗಳು ನೆಲದ ಕಾನೂನು ಹಾಗೂ ಅಂತಾರಾಷ್ಷೀಯ ಶಾಂತಿ ಮತ್ತು ಸ್ಟಿರತೆಯ ಸಮಾನ ಗುರಿ ಆಧಾರದಲ್ಲಿ ಭಾರತ ಮತ್ತು ಇಟಲಿ ಆತ್ನೀಯವಾದ ಮತ್ತು ಬಹುಮುಖ ಸಂಬಂಧಗಳನ್ನು ಹೊಂದಿವೆ ಐರೋಷ್ಣ ಒಕ್ಕೂಟದಲ್ಲಿ ಜರ್ಮನಿ ಬೆಲ್ಲಿಯಂ ಯುಕೆ ಮತ್ತು ಪ್ರಾನ್ಸ್ ನಂತರ ಇಟಲಿ ಭಾರತದ ಐದನೇ ಬೃಹತ್ ವ್ಲಾಪಾರ ಪಾಲುದಾರ ದೇಶವಾಗಿದೆ

ಭಾರತದ ಹಲವಾರು ಸಂಸ್ಥೆಗಳು ಸಹ ಇಟಲಿಯಲ್ಲಿ ಸ್ಕ್ರಿಯವಾಗಿವೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯ ಮೂರನೇ ಹಾಗೂ ಅಂತಿಮ ಹಂತದ ಮತದಾನಕ್ಕೆ ವ್ಯಾಪಕ ಸಿದ್ದತೆ ಮಾಡಲಾಗಿದೆ

ಇದರೊಂದಿಗೆ ವಾಲ್ಮೀಕಿ ನಗರದ ಲೋಕಸಭಾ ಕ್ಷೇತ್ರಕ್ಕೂ ಮತದಾನ ನಡೆಯಲಿದೆ

ಈಗ ಕೊರೋನಾ ಜಾಗೃತಿ ಸಂದೇಶವನ್ನು ಕೇಳೋಣ

ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ಜನರಿಕ್ ಔಷಧಗಳನ್ನು ರಾಜ್ಯ ಸರ್ಕಾರದ ಪರವಾಗಿ ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಲಾಗಿರುವ ಸಗಟು ವಿತರಣಾ ಕೇಂದ್ರಕ್ಕೆ ರಾಸಾಯಿನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದಗೌಡ ಬೆಂಗಳೂರಿನಲ್ಲಿಂದು ವರ್ಚ್ಯೂಯಲ್ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ಜನರಿಗೆ ಆರೋಗ್ಯ ಸೌಲಭ್ಯ ಕಲ್ಪಸದ ಹೊರತು ದೇತದ ಅಭಿವೃದ್ಧಿ ಸಾಧ್ಯವಿಲ್ಲ ದೇತದಲ್ಲಿ ಬಡತನ ರೇಬೆಗಿಂತ ಕೆಳಗೆ ಕೋಟ್ಕಾಂತರ ಜನ ಜೇವಿಸುತ್ತಿದ್ದು ಇವರು ತಮ್ಮ ದುಡಿಮೆಯಲ್ಲಿ ಆರೋಗ್ಯ ರಕ್ಷಣೆಗೆ ಹೆಚ್ಚು ವೆಚ್ಚ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಈ ನಿಟ್ಟನಲ್ಲಿ ಬಡವರಿಗೆ ಅಗ್ಗದ ದರದಲ್ಲಿ ಔಷಧಿಗಳನ್ನು ಪೂರೈಸಲು ಜನೌಷಧಿ ಕೇಂದ್ರಗಳನ್ನು ತೆರೆದಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಕೇಂದ್ರಾಡಳಿತ ಜಮ್ಮ ಕಾಶ್ಮೀರದ ಮಲ್ವಾಮಾ ಜಿಲ್ಲೆಯ ಪಂಹೋರ್ ಪ್ರದೇಶದ ಲಾಲ್ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಉಗ್ರ ಹತನಾಗಿದ್ದಾನೆ

ಈ ಪಂದ್ಯದಲ್ಲಿ ಜಯ ಸಾಧಿಸಿದ ತಂಡದೊಂದಿಗೆ ಡೆಲ್ಲಿ ಕ್ನಾಪಿಟಲ್ಲ್ ಭಾನುವಾರ ಎರಡನೇ ಕ್ನಾಲಿಫ್ಲೆಯರ್ ಪಂದ್ಯವನ್ನು ಆಡಲಿದೆ